ಫೇಸ್ಬುಕ್ನಿಂದ ಭಾರತೀಯರ ವೈಯಕ್ತಿಕ ಮಾಹಿತಿ ಅಕ್ರಮ ಸೋರಿಕೆ ಆರೋಪ ಪ್ರಕರಣ

ಸಂವಿಧಾನಿಕ ಹುದ್ಗೆ ಅಲಂಕರಿಸಲು ಆದಳಿತಾರೂಢ ಎನ್ಡಿಎ ಪಕ್ಷದಿಂದ ಜೆಡಿಯುನ ಹರಿವನೇಶ್ ನಾರಾಯಣ್ ಸಿಂಗ್ ಹಾಗೂ ಪ್ರತಿಪಕ್ಷದಿಂದ ಕಾಂಗ್ರೆಸ್ನ ಬಿ

ಹರಿಪ್ರಸಾದ್ ಸ್ಲರ್ಧಾಕಣದಲ್ಲಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾದ ನಿನ್ನೆ ಇಬ್ಬರೂ ಸಹ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಚುನಾವಣೆ ರಾಜ್ಯಸಭೆ ಕಾರ್ ಕಲಾಪ ಆರಂಭವಾದ ನಂತರ ಮೊದಲ ಒಂದು ಗಂಟೆಯಲ್ಲಿ ನಡೆಯಲಿದೆ ಅದು ಧ್ಲನಿಮತದ ಮೂಲಕ ನಡೆಸಲಾಗುವುದು ಎಂದು ಸಚಿವಾಲಯದ ಮೂಲಗಳು ತಿಳಿಸಿವೆ ಒಂದು ವೇಳೆ ಬಹುಮತ ಕೋರಿದರೆ ಆಗ ಮತ ಚಲಾವಣೆ ಎದುರಿಸಬೇಕಾಗಿ ಬರುತ್ತದೆ

ಜೆ ಕುರಿಯನ್ ಅವರ ನಿವೃತ್ತಿಯಿಂದಾಗಿ ರಾಜ್ಯಸಭೆಯ ಉಪಸಭಾಧ್ಯಕ್ಷ ಸ್ಥಾನ ಖಾಲಿ ಇದೆ ಬಿಹಾರವನ್ನು ಪ್ರತಿನಿಧಿಸುವ ಹರಿವನೇಶ್ ಅವರು ಹಿರಿಯ ಪತ್ರಕರ್ತರು ಮತ್ತು ಬಿ

ಹರಿಪ್ರಸಾದ್ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದಾರೆ

ಅಪರಾಧ ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳನ್ನು ಆರೋಪ ನಿಗದಿ ವೇಳೆ ಅಥವಾ ಆನಂತರ ಅವರು ತಪ್ಪಿತಸ್ದ ಎಂದು ಸಾಬೀತಾದ ನಂತರ ಯಾವ ಹಂತದಲ್ಲಿ ಅವರನ್ನು ಅನರ್ಹಗೊಳಿಸಬೇಕು ಎಂಬ ಕುರಿತು ವಿಸ್ತ್ರತೆ ಪೀಠ ವಿಚಾರಣೆ ಕೈಗೊಳ್ಳಲಿದೆ ಇದಕ್ಕೂ ಮುನ್ನ ಸುಪ್ರೀಂಕೋರ್ಟ್ ಹಾಲಿ ಸಂಸದರು ಮತ್ತು ಶಾಸಕರ ವಿರುದ್ದದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಗಳನ್ನು ಒಂದು ವರ್ಷದೊಳಗೆ ಪೂರ್ಣಗೊಳಿಸುವಂತೆ ಅಧೀನ ನ್ಯಾಯಾಲಯಗಳಿಗೆ ಗದುವು ನೀಡಿತ್ತು ಅಗತ್ಯವಿದ್ದರೆ ಜನಪ್ರತಿನಿಧಿಗಳ ವಿರುದ್ದದ ಪ್ರಕರಣಗಳನ್ನು ದಿನವಹಿ ಆಧಾರದ ಮೇಲೆ ವಿಚಾರಣೆ ನಡೆಸಿ ಇತ್ಯರ್ಥಪಡಿಸುವಂತೆಯೂ ಸುಪ್ರೀಂಕೋರ್ಟ್ ಆದೇಶ ನೀಡಿದ್ದನ್ನು ಸ್ಮರಿಸಬಹುದಾಗಿದೆ

ಕೇಂದ್ರ ಸರ್ಕಾರದಿಂದ ಈ ಕುರಿತು ಬಂದಿರುವ ಸೂಚನೆಯನ್ನು ಆಧರಿಸಿ ಈ ಕಾರ್ನ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಆರೋಪಗಳ ಕುರಿತು ಎಫ್ಐಆರ್ ನಡೆಸಿ ಸಮಗ್ರ ತನಿಖೆ ನಡೆಸುವ ಅಗತ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಅರಿಯಲು ಸಾಮಾನ್ಯವಾಗಿ ಸಿಬಿಐ ಪ್ರಾಥಮಿಕ ತನಿಖೆ ನಡೆಸುವ ಕೆಲಸವನ್ನು ಮೊದಲು ಮಾಡುತ್ತದೆ ಕೇಂದ್ರ ಕಾನೂನು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ರಾಜ್ಯಸಭೆಯಲ್ಲಿ ಕಳೆದ ತಿಂಗಳು ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಲಾಗುವುದು ಎಂದು ಹೇಳಿದ್ದರು

ಆ ಮಾಹಿತಿ ಸೋರಿಕೆ ಪ್ರಕರಣ ಬೆಳಕಿಗೆ ಬಂದ ನಂತರ ಕಳೆದ ಮಾರ್ಚ್ ಎಪ್ರಿಲ್ನಲ್ಲಿ ಐ ಟಿ ಸಚಿವಾಲಯ ಆ ಬಗ್ಗೆ ಸ್ಪ ಡ್ಷೀಕರಣ ನೀಡುವಂತೆ ಫೇಸ್ಬುಕ್ ಮತ್ತು ಕೇಂಬ್ರಿಡ್ಜ್ ಅನಲಿಟಿಕಾ ಸಂಸೆಗಳಿಗೆ ನೋಟಿಸ್ ನೀಡಲಾಗಿತು ವೈಯಕ್ತಿಕ ಮಾಹಿತಿ ಹಸ್ತಾಂತರ ಮಾಡುವುದಕ್ಕೆ ಸಂಬಂಧಿಸಿದಂತೆ ತನ್ನ ಆಂತರಿಕ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡಲಾಗುವುದು ಎಂದು ಫೇಸ್ಬುಕ್ ತಿಳಿಸಿದ್ದಾಗಿ ರವಿಶಂಕರ್ ಪ್ರಸಾದ್ ಹೇಳಿದ್ದರು ಆದರೆ ಕೇಂಬ್ರಿಡ್ ಅನಲಿಟಿಕ ಭಾರತೀಯರ ದತ್ತಾಂಶ ಸೋರಿಕೆ ಮಾಡಿಲ್ಲ ಎಂದು ಆರಂಭಿಕ ಪ್ರತಿಕ್ರಿಯೆ ನೀಡಿತ್ತು ನಂತರದ ಪತ್ರಗಳಿಗೆ ಅದು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದ್ದರಿಂದ ಅದು ಭಾರತೀಯರ ವೈಯಕ್ತಿಕ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ

ಈ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಕ್ರಾಂತಿಯ ದಿನವನ್ನಾಗಿ ಆಚರಿಸಲಾಗುವುದು ಕ್ವಿಟ್ ಇಂಡಿಯಾ ದಿನದ ಅಂಗವಾಗಿ ಅಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ಇಂದು ರಾತ್ರಿ ನವಭಾರತ ಮತ್ತು ಸ್ವಾತಂತ್ರ್ಯದ ಪ್ರಸ್ತುತತೆ ಶೀರ್ಷಿಕೆಯದಿ ದ್ವಿಭಾಷೆಯ ವಿಶೇಷ ರೇಡಿಯೋ ಬ್ರಿಡ್ಜ್ ಕಾರ್ಯಕ್ರಮ ಪ್ರಸಾರ ಮಾಡಲಿದೆ

ದೆಹಲಿಯ ಸ್ಸುಡಿಯೋದಿಂದ ತಜ್ಞರು ಮುಂಬೈ ಚೆನ್ನೈ ಗುವಾಹಟಿ ಜೈಪುರ್ ಲಖನೌ ಮತ್ತು ಜಮ್ಮು ಸ್ವುಡಿಯೋಗಳಲ್ಲಿರುವ ತಜ್ಞರೊಂದಿಗೆ ಸಂವಾದ ನಡೆಸಲಿದ್ದಾರೆ ಜಪಾನ್ನ ನೈರುತ್ಯ ಭಾಗದಲ್ಲಿರುವ ನಾಗಸಾಖಿ ಪಟ್ವಣದ ಮೇಲೆ ಅಣುಬಾಂಬ್ ಬಿದ್ದು

ವಾರ್ಷಿಕೋತ್ವವ ಹಿನ್ನೆಲೆಯಲ್ಲಿ ಇಂದು ಶಾಂತಿವನದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟಿರರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ಪ್ರಧಾನಿ ಶಿಂಜೊ ಅಬೆ ದಾಳಿಯ ವೇಳೆ ಬದುಕುಳಿದವರು ಹಾಗೂ ಸಂತ್ರಸ್ತರ ಕುಟುಂಬದವರು ಪಾಲ್ಲೊಳ್ಳಲಿದ್ದಾರೆ

ಕಲ್ಲಿದ್ದಲು ತೈಲ ರಾಸಾಯನಿಕಗಳು ಮತ್ತು ಕೆಲವು ವೈದ್ಯಕೀಯ ಉಪಕರಣಗಳನ್ನು ಅಮೆರಿಕ ಚೀನಾದಿಂದ ಆಮದು ಮಾಡಿಕೊಳ್ಳುತ್ತಿತ್ತು

ಹಾಗಾಗಿ ಎರಡೂ ರಾಷ್ಟಗಳ ನಡುವೆ ವ್ಯಾಪಾರ ಸಮರ ತಾರಕಕ್ಸೇರುತ್ತಿದೆ

ಕೋರ್ಟ್ ವಿಚಾರಣೆ ಹಿನ್ನೆಲೆಯಲ್ಲಿ ಆಲ್ರೌಂಡರ್ ಬೆನ್ ಸ್ಟೋಕ್ಟ್ ಟಿಸ್ಟ್ನಲ್ಲಿ ಆದುತ್ತಿಲ್ಲ